ಬಿಜೆಪಿ ತೊರೆದ ಕಾಗವಾಡ ಕ್ಷೇತ್ರದ ಮಾಜಿ ಶಾಸಕ ರಾಜು ಕಾಗೆ ಕಾಂಗ್ರೆಸ್ಗೆ ಸೇರ್ಪಡೆ

ಸ್ವಳೀಯ ಸಂಸ್ಥೆಗಳ ಚುನಾವಣೆ ಫಲಿತಾಂಶ ಪ್ರಕಟ ಕಾಂಗ್ರೆಸ್ ಮೇಲುಗೈ

ರೋಷನ್ ಬೇಗ್ ಮತ್ತು ಎಂಟಬಿ ನಾಗರಾಜ್ ಹೊರತುಪಡಿಸಿದಂತೆ ಉಳಿದೆಲ್ಲಾ ಅನರ್ಹಗೊಂಡ ಶಾಸಕರು ಇಂದು ಬಿಜೆಪಿ ಸೇರಿದ್ದಾರೆ ಆದರೆ ಎಂಟಿಬಿ ನಾಗರಾಜ್ ಈ ಮೊದಲೇ ಬಿಜೆಪಿಗೆ ಸೇರ್ಪಡೆಗೊಂಡಿದ್ದರು ರಾಜ್ಯದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಪಕ್ಷದ ರಾಜ್ಯಾಧ್ಯಕ್ಷ ನಳೀನ್ ಕುಮಾರ್ ಕಟೀಲ್ ಬಿಜೆಪಿ ರಾಜ್ಯ ಉಸ್ತುವಾರಿ ಪಿ ಮುರಳಧರ್ ರಾವ್ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಅರವಿಂದ ಲಿಂಬಾವಳಿ ಮತ್ತಿತರ ನಾಯಕರು ಉಪ್ಯುತರಿದ್ದರು

ಈ ಸಂದರ್ಭದಲ್ಲಿ ಮಾತನಾಡಿದ ಮುಖ್ಯಮಂತ್ರಿ ಬಿ ಎಸ್

ಪಕ್ಷಕ್ಕೆ ಸೇರಿದ ಶಾಸಕರಿಗೆ ಬಿಜೆಪಿ ಮತ್ತು ಪಕ್ಷದ ಕಾರ್ಯಕರ್ತರು ಎಲ್ಲ ರೀತಿಯ ಸಹಕಾರ ನೀಡಲಿದ್ದಾರೆ ಎಂದು ಅವರು ಭರವಸೆ ನೀಡಿದರು ಬಿಜೆಪಿಯಿಂದ ಸ್ವರ್ಧಿಸುವ ಎಲ್ಲಾ ಶಾಸಕರನ್ನು ಗೆಲ್ಲಿಸುವ ಹೊಣೆಯನ್ನು ಪಕ್ಷದ ಕಾರ್ಯಕರ್ತರು ತೆಗೆದುಕೊಳ್ಳಬೇಕು

ಪಕ್ಷಕ್ಷ ಸೇರಿದ ಶಾಸಕರ ಜೊತೆ ತಾವಿದ್ದು ಅವರು ಯಾವುದೇ ಕಾರಣಕ್ಕೂ ಆತಂಕ ಬೇಡ ಯಾವುದೇ ಒಡಕಿನ ಮಾತುಗಳಿಗೆ ಕಿವಿಗೊಡುವ ಅಗತ್ಯವಿಲ್ಲ ಎಲ್ಲರೂ ಒಗ್ಗಟ್ಟಾಗಿ ಚುನಾವಣೆ ಎದುರಿಸಿ ಗೆಲುವು ಸಾಧಿಸಬೇಕು ಎಂದು ಬಿ

ಬಳಿಕ ಬಿಜೆಪಿ ಸೇರ್ಪಡೆಗೊಂಡ ಎಸ್

ಸೋಮಶೇಖರ್ ಮಾತನಾಡಿ ತಮ್ಮನ್ನು ಗೆಲ್ಲಿಸುವುದು ಸೋಲಿಸುವುದು ಕ್ಷೇತ್ರದ ಮತದಾರರೇ ಹೊರತು ಬೇರೆಯವರಲ್ಲ ಎಂದರು

ಪಾಟೀಲ್ ಕ್ಷೇತ್ರದ ದೃಷ್ಷಿಯಿಂದ ಬಿಜೆಪಿ ಸೇರುತ್ತಿದ್ದು ಹಿರೇಕೆರೂರು ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಕಣಕ್ಕಿಳದು ಅತ್ಯಧಿಕ ಮತಗಳಿಂದ ಜಯಗಳಿಸುವುದಾಗಿ ಹೇಳಿದರು ಡಾ

ಸುಧಾಕರ್ ಮಾತನಾಡಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪನವರು ಸಾಮಾಜಿಕ ನ್ಯಾಯಕ್ಕೆ ಅನುಗುಣವಾಗಿ ಆಡಳಿತ ನಡೆಸುತ್ತಿದ್ದು ಅವರು ಕ್ಷೇತ್ರದ ಅಭಿವೃದ್ದಿಗೆ ಎಲ್ಲ ಸಹಕಾರ ನೀಡುವ ವಿಶ್ವಾಸವಿದೆ ಎಂದು ತಿಳಿಸಿದರು

ಕೆಪಿಸಿಸಿ ಕಚೇರಿಯಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಪಕ್ಷದ ಕಾಜ್ಯಾಧ್ವಕ್ಷ ದಿನೇತ್ ಗುಂಡೂರಾವ್ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತಿತರ ಮುಖಂಡರ ಸಮ್ಮುಖದಲ್ಲಿ ರಾಜು ಕಾಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದರು

ಕಾಂಗ್ರೆಸ್ ಮತ್ತು ಜೆಡಿಎಸ್ನಿಂದ ಅನರ್ಹಗೊಂಡು ಇಂದು ಬೆಳಗ್ಗೆ ಬಿಜೆಪಿಗೆ ಸೇರ್ಪಡೆಗೊಂಡ ಎಲ್ಲ ಶಾಸಕರಿಗೆ ಅವರವರ ಮೂಲ ಕ್ಷೇತ್ರಗಳಗೆ ಟಕೆಟ್ ನೀಡಲಾಗಿದೆ ಅಥಣಿ ಮಹೇತ್ ಕುಮಟಳ್ಳ ಕಾಗವಾಡ್ ಶ್ರೀಮಂತ ಗೌಡ ಪಾಟೀಲ್ ಗೋಕಾಕ್ ರಮೇಶ್ ಜಾರಕಿಹೊಳ ಯಲ್ಲಾಪುರ ಶಿವರಾಮ್ ಹೆಬ್ಬಾರ್ ಹಿರೇಕೆರೂರು ಬಿ

ಪಾಟೀಲ್ ವಿಜಯನಗರ ಆನಂದ ಸಿಂಗ್ ಚಿಕ್ಕಬಳ್ಳಾಮರ ಕೆ ಸುಧಾಕರ್ ಕೆ

ಪುರ ಭೈರತಿ ಬಸವರಾಜ್ ಯಶವಂತಪುರ ಎಸ್

ಸೋಮಶೇಖರ್ ಮಹಾಲಕ್ಷ್ಣಿ ಲೇಔಟ್ ಕೆ ಗೋಪಾಲಯ್ನ ಹೊಸಕೋಟೆ ಎಂಟಿಬಿ ನಾಗರಾಜ್ಕೆ

ನಾರಾಯಣಗೌಡ ಮತ್ತು ಹುಣಸೂರು ಕ್ಷೇತ್ರದ ಎಚ್ ವಿಶ್ವನಾಥ್ ಅವರಿಗೆ ಪಕ್ಷದಿಂದ ಟಿಕೆಟ್ ನೀಡಲಾಗಿದೆ ಶಿವಾಜಿನಗರ ಕ್ಷೇತ್ರದಿಂದ ಎಂ ಶರವಣ ಅವರಿಗೆ ಟಕೆಟ್ ನೀಡಲಾಗಿದೆ ಪಕ್ಷದ ಕೇಂದ್ರ ಚುನಾವಣಾ ಸಮಿತಿ ಈ ಪಟ್ಟಯನ್ನು ಅಂತಿಮಗೊಳಿಸಿದೆ ಎಂದು ಬಿಜೆಪಿ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ

ಪಕ್ಷದ ರಾಜ್ಯಾಧ್ಯಕ್ಷ ಎಚ್

ಕುಮಾರಸ್ವಾಮಿ ಬೆಂಗಳೂರಿಲ್ಲಿಂದು ಪಟ್ಟಿ ಬಿಡುಗಡೆ ಮಾಡಿದರು ನಂತರ ಸುದ್ದಿಗೋಷ್ಠಿಯಲ್ಲಿ ಅವರು ಉಪಚುನಾವಣೆಗೆ ಯಾವುದೇ ರಾಷ್ಟೀಯ ಪಕ್ಷಗಳೊಂದಿಗೆ ತಮ್ಮ ಪಕ್ಷ ಕೈಜೋಡಿಸುವುದಿಲ್ಲ

ಯಲ್ಲಾಪುರದಿಂದ ಚೈತ್ರಾ ಗೌಡ ಹಿರೇಕೆರೂರು ಆಂಜನಪ್ಪ ಜಟ್ಟೆಪ್ಷ ರಾಣೆಬೆನ್ನೂರು ಮಲ್ಲಿಕಾರ್ಜುನ ಹಲಗೇರಿ ವಿಜಯನಗರ ಎನ್ ಎಂ ನಬಿ ಚಿಕ್ಕಬಳ್ಳಾಪುರ ಕೆ ಪಿ ಬಚ್ವೇಗೌಡ ಕೆ

ಪುರಂ ಕೃಷ್ಣಮೂರ್ತಿ ಹುಣಸೂರು ಸಿ ಸೋಮಶೇಖರ್ಕೆ ಆರ್ ಪೇಟಿ ದೇವರಾಜ್ ಶಿವಾಜಿನಗರ ತನ್ನೀರ್ ಅಹ್ನದ್ ಮತ್ತು ಯಶವಂತಪುರದಿಂದ ಜವರಾಯಿಗೌಡ ಅವರಿಗೆ ಜೆಡಿಎಸ್ ಟಿಕೆಟ್ ನೀಡಲಾಗಿದೆ ಎಂದು ಅವರು ತಿಳಿಸಿದರು ಬರುವ ಜೂನ್ ತಿಂಗಳಲ್ಲಿ ಮೇಲ್ದನೆಗೆ ನಡೆಯಲಿರುವ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರಗಳಿಗೆ ನಡೆಯುವ ಚುನಾವಣೆಗೂ ಜೆಡಿಎಸ್ ಅಭ್ಯರ್ಥಿಗಳನ್ನು ಪ್ರಕಟಸಲಾಗಿದೆ ಆಗ್ನೇಯ ಪದವೀಧರ ಕ್ಷೇತ್ರದಿಂದ ಆರ್ ಚೌಡರೆಡ್ಡಿ ತೂಪಲ್ಲಿ ಬೆಂಗಳೂರು ಶಿಕ್ಷಕರ ಕ್ಷೇತ್ರದಿಂದ ಎ ಪಿ ರಂಗನಾಥ್ ಪಶ್ಚಿಮ ಪದವೀಧರರ ಕ್ಷೇತ್ರದಿಂದ ಶಿವಶಂಕರ ಕಲ್ನೂರ್ ಹಾಗೂ ಈಶಾನ್ಯ ಶಿಕ್ಷಕರ ಕ್ಷೇತ್ರದಿಂದ ತಿಮ್ಮಯ್ಯ ಪುರ್ಲೆ ಜೆಡಿಎಸ್ ಅಭ್ಯರ್ಥಿಗಳಾಗಲಿದ್ದಾರೆ ಎಂದು ಎಚ್

ದಾವಣಗೆರೆ ಮಹಾನಗರ ಪಾಲಿಕೆಯಲ್ಲಿ ಯಾವ ಪಕ್ಷಕ್ಕೂ ಬಹುಮತ ದೊರಕಿಲ್ಲ

ಸಂಸತ್ತಿನ ಮೇಲ್ಮನೆ ಸದಸ್ಯ ಕೆ

ರಾಮಮೂರ್ತಿ ಕಾಂಗ್ರೆಸ್ ಸದಸ್ಯತ್ತಕ್ಕೆ ರಾಜಿನಾಮೆ ನೀಡಿ ನಂತರ ಬಿಜೆಪಿ ಸೇರಿದ್ದರಿಂದ ಈ ಸ್ಥಾನ ತೆರವಾಗಿತ್ತು

ಸೋಮನಾಥ್ ನೇತೃತ್ವದಲ್ಲಿ ಉನ್ನತ ಮಟ್ಟದ ಸಮಿತಿಯೊಂದನ್ನು ಇಸ್ತೋ ರಚಿಸಿದ್ದು

ಪ್ರಧಾನಮಂತ್ರಿಗಳ ಕಚೇರಿಯ ಅನುಮೋದನೆ ದೊರೆತ ನಂತರ ವರದಿಯನ್ನು ಸಾರ್ವಜನಿಕರ ವೀಕ್ಷಣೆಗಾಗಿ ಸರ್ಕಾರದ ಜಾಲತಾಣದಲ್ಲಿ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ ಎಂದು ಇಸ್ತೋ ಅಧಿಕಾರಿಯೊಬ್ಬರು ತಿಳಿಸಿರುವುದಾಗಿ ಸುದ್ದಿ ಸಂಸ್ಥೆ ವರದಿ ಮಾಡಿದೆ

ಎಸ್ ಯಡಿಯೂರಪ್ಪ ಹೇಳದ್ದಾರೆ

ಬಿಜೆಪಿ ಸರ್ಕಾರ ಅಸ್ತಿತ್ವಕ್ಷೆ ಬಂದ ನಂತರ ರೈತರಿಗೆ ಶೂನ್ಯ ಬಡ್ಡಿದರದಲ್ಲಿ ದೆಳೆಸಾಲ ನೀಡಲಾಗಿದೆ ಎಂದರು ತುಮಕೂರಿನಲ್ಲಿ ಮೆಗಾ ಡೈರಿ ತಿಪಟೂರಿನಲ್ಲಿ ತೋಟಗಾರಿಕೆ ಕಾಲೇಜು ಮಂಜೂರು ಮಾಡಲು ಮುಂದಿನ ಸಚಿವ ಸಂಪುಟದಲ್ಲಿ ತೀರ್ಮಾನ ಕೈಗೊಳ್ಳಲಾಗುವುದು ಬರಪೀಡಿತ ಪ್ರದೇಶಗಳ ಪಟ್ಟಿಯಿಂದ ಕೈ ಬಿಟ್ಟು ಹೋಗಿರುವ ಜಿಲ್ಲೆಯ ಮೂರು ತಾಲ್ಲೂಕುಗಳನ್ನೂ ಸೇರ್ಪಡೆ ಮಾಡುವುದಾಗಿ ಮುಖ್ಯಮಂತ್ರಿ ಘೋಷಿಸಿದ್ದಾರೆ

ವಿಧಾನಸೌಧದಲ್ಲಿ ಮಾಜಿ ಪ್ರಧಾನಿ ನೆಹರೂ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಮಾಡಿ ಮಕ್ಕಳ ದಿನಾಚರಣೆಗೆ ಶುಭ ಕೋರಿರುವ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮಕ್ಕಳನ್ನು ಬೆಳೆಯಲು ಬಿಡಿ ಅವರ ಬಾಲ್ಯವನ್ನು ಚಿವುಟ ಹಾಕಬೇಡಿ ಎಂದು ಹೇಳಿದ್ದಾರೆ

ಕನಕಶ್ರೀ ಪ್ರಶಸ್ತಿ ಪ್ರದಾನ ಹಾಗೂ ಕನಕದಾಸರನ್ನು ಕುರಿತ ಪುಸ್ತಕಗಳ ಬಿಡುಗಡೆ ನಡೆಯಲಿದೆ

ಎನ್ ಮೂರ್ತಿ ಅವರಿಗೆ ವಿತರಿಸಲಾಗುವುದು

ರಾಜ್ವದೆಲ್ಲೆಡೆ ಒಣಹವೆ ಮುಂದುವರಿದಿದೆ ಬೆಂಗಳೂರು ಮತ್ತು ಸುತ್ತಮುತ್ತ ಹಗುರ ಮಳೆ ಸಾಧ್ವತೆ ಬೆಳಗಿನಜಾವ ಮಂಜು ಮುಸುಕುವ ನಿರೀಕ್ಷೆ